ಇಂದು ರಾಷ್ಟೀಯ ವಿಜ್ಞಾನ ದಿನ ಖ್ಯಾತ ವಿಜ್ಞಾನಿ ಡಾ

ರಾಮನ್ ಸ್ಮರಣೆ

ಆಕಾಶವಾಣಿಯ ಮನ್ ಕೀ ಬಾತ್ ಕಾರ್ಯಕ್ರಮದ ಮೂಲಕ ಇಂದು ದೇಶವನ್ನುದ್ದೇಶಿಸಿ ಮಾತನಾಡಿದ ಅವರು ಸ್ವಾವಲಂಬಿ ಭಾರತದ ಮಂತ್ರವು ದೇಶದ ಕುಗ್ರಾಮಗಳಿಗೂ ತಲುಪುತ್ತಿದೆ ದೇಶದ ಸ್ಸಂತ ವಸ್ತುಗಳ ಮೇಲೆ ಹೆಮ್ಮೆ ಪಡುವುದು ಸ್ಲಾವಲಂಬನೆಯ ಮೊದಲ ಹೆಜ್ನೆಯಾಗಿದೆ ದೇಶವಾಸಿಗಳು ಈ ನಿಟ್ಟಿನಲ್ಲಿ ದೇಶಿಯ ವಸ್ತುಗಳ ಮೇಲೆ ಹೆಮ್ಮೆಪಟ್ಸರೆ ಆತ್ಮನಿರ್ಭರ್ ಭಾರತ್ ರಾಷ್ಟೀಯ ಸ್ಪೂರ್ತಿಯಾಗಲಿದೆ ತೇಜಸ್ ಯುದ್ದ ವಿಮಾನವಾಗಲಿ ದೇಶಿಯ ನಿರ್ಮಿತ ಧಿರಂಗಿಗಳು ಮತ್ತು ಕ್ಷಿಪಣಿಗಳಾಗಲಿ ಮೆಟ್ರೋ ರೈಲು ಬೋಗಿಗಳಾಗಲಿ ಇಲ್ಲವೇ ಭಾರತದಲ್ಲಿ ತಯಾರಾದ ಕೋವಿಡ್ ಲಸಿಕೆಗಳ ಬಗ್ಗೆ ಜನರು ಹೆಮ್ಮೆ ಪಡುತ್ತಿದ್ದಾರೆ ಕೇವಲ ಇಂತಹ ದೊಡ್ಡ ಸಾಧನೆಗಳಷ್ಟೇ ಅಲ್ಲದೇ ಜವಳಿ ಕರಕುಶಲ ವಸ್ತುಗಳು ಎಲೆಕ್ಟಾನಿಕ್ ಉಪಕರಣಗಳು ಮತ್ತು ಮೊಬೈಲ್ ಫೋನ್ನ ಕ್ಷೇತ್ರಗಳಲ್ಲೂ ಭಾರತ ಸ್ಲಾವಲಂಬಿಯಾಗುತ್ತಿದೆ ಎಂದರು ಕೊರೊನಾ ಲಾಕ್ಡೌನ್ ವೇಳೆ ಎಲ್ಲವೂ ಸಬ್ಲವಾದಾಗ ಉತ್ತರ ಪ್ರದೇಶದ ಗರ್ಮುಕ್ತೇಶ್ವರ್ನ ಸಂತೋಷ್ ಮತ್ತು ಅವರ ಕುಟುಂಬದವರು ಚಾಪೆ ತಯಾರಿಸುವ ಕೆಲಸ ಆರಂಭಿಸಿದರು ಕೆಲವೇ ದಿನಗಳಲ್ಲಿ ಅವರಿಗೆ ಉತ್ತರ ಪ್ರದೇಶವಲ್ಲದೇ ಇತರ ರಾಜ್ಯಗಳಿಂದಲೂ ಬೇಡಿಕೆ ಬರಲಾರಂಭಿಸಿತು ಇದೇ ರೀತಿ ಅನೇಕರು ಸ್ವಂತ ಉದ್ಯೋಗಗಳನ್ನು ಆರಂಭಿಸಿ ಯಶಸ್ಸಿಯಾಗಿದ್ದಾರೆ ಮಧುರೈನ ಮ್ನಗೇಶನ್ ಎಂಬುವರು ಬಾಳೆ ಗಿಡದ ತ್ಯಾಜ್ಯದಿಂದ ಹಗ್ಗವನ್ನು ತಯಾರಿಸುವ ಯಂತ್ರ ಸಂಶೋಧಿಸಿದ್ದಾರೆ ಇದು ಪರಿಸರ ಕುರಿತ ಸಮಸ್ಯೆಗೆ ಪರಿಹಾರ ಮಾತ್ರವಲ್ಲದೇ ರೈತರು ಹೆಚ್ಚು ಆದಾಯ ಗಳಿಸಲು ಹಾದಿಯನ್ನು ಮಾಡಿಕೊಟ್ಟಿದೆ ಕ್ಪಡಿ ಕ್ಷೇತ್ರದಲ್ಲೂ ಹೊಸ ಪ್ರಯೋಗಗಳನ್ನು ಮಾಡಿ ಆದಾಯ ಹೆಚ್ಚಿಸಿಕೊಳ್ಳುವುದಲ್ಲದೇ ಆತ್ಮನಿರ್ಭರ್ ಭಾರತ್ ಆಂದೋಲನಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ನುಡಿದರು ಜಲಸಂರಕ್ಷಣೆ ಕುರಿತು ಪ್ರತಿಪಾದಿಸಿರುವ ಪ್ರಧಾನಮಂತ್ರಿಯವರು ಜಲಮೂಲಗಳ ಸ್ವಚ್ಚತೆ ಮತ್ತು ಮಳೆ ಕೊಯ್ಲಿಗೆ ನೂರು ದಿನದ ಅಭಿಯಾನವನ್ನು ಜನರು ಆರಂಭಿಸಬೇಕು ನಿಸರ್ಗ ನಮಗೆ ನೀರನ್ನು ಕರುಣಿಸಿದೆ ಇದನ್ನು ಸಂರಕ್ಷಿಸಿಸುವುದು ಸಂಘಟಿತ ಬದ್ದತೆಯಾಗಿದೆ

ಮೇ ಜೂನ್ನಲ್ಲಿ ದೇಶದ ಬಹುತೇಕ ಭಾಗಗಳಲ್ಲಿ ಮಳೆ ಆರಂಭವಾಗುತ್ತದೆ ಇದೇ ವೇಳೆ ಜಲಶಕ್ತಿ ಸಚಿವಾಲಯ ಜಲಶಕ್ತಿ ಅಭಿಯಾನವನ್ನು ಆರಂಭಿಸಲಿದೆ ಸಂಘಟಿತವಾಗಿ ಎಲ್ಲರೂ ಕೆರೆಗಳು ಹಳ್ಳಕೊಳ್ಳಗಳು ಬಾವಿಗಳನ್ನು ಸ್ವಚ್ಣಗೊಳಿಸುವುದರ ಮೂಲಕ ಮಳೆ ನೀರನ್ನು ಸಂರಕ್ವಿಸಬೇಕಾಗಿದೆ ಎಂದರು ಇಂದು ರಾಷ್ಟೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ ಜನರು ಮುಖ್ಯವಾಗಿ ಯುವ ಜನತೆ ವಿಜ್ಞಾನ ಮತ್ತು ವಿಜ್ಞಾನಿಗಳ ಇತಿಹಾಸವನ್ನು ಓದಿ ತಿಳಿಯಬೇಕಾಗಿದೆ ಈ ಮೂಲಕ ಮೌಲ್ಯಗಳನ್ನು ಅಳವದಿಸಿಕೊಳ್ಳಬೇಕಾಗಿದೆ ಆತ್ಮನಿರ್ಭರ್ ಭಾರತ್ ಅಭಿಯಾನದಲ್ಲಿ ವಿಜ್ಞಾನದ ಶಕ್ತಿಯ ಕೊಡುಗೆ ಅಪಾರವಾಗಿದೆ ದೇಶದಲ್ಲಿ ಅನೇಕ ಕಡೆ ಕೃಷಿ ಕ್ಷೇತ್ರದಲ್ಲಿ ಅವಿಷ್ಕಾರಗಳು ನಡೆಯುತ್ತಿವೆ

ಪರೀಕ್ಷೆಗಳ ವಿಷಯ ಕುರಿತು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು ಮುಂದಿನ ಮಾರ್ಚ್ನಲ್ಲಿ ಮತ್ತೊಂದು ಪರೀಕ್ಷಾ ಪೆ ಚರ್ಚಾ ನಡೆಯಲಿದೆ ಪೋಷಕರು ಶಿಕ್ಷಕರು ಮತ್ತು ಪರೀಕ್ಷೆಗಳನ್ನು ನಡೆಸುವವರು ತಮ್ಮ ಅನುಭವಗಳು ಮತ್ತು ಸಲಹೆಗಳನ್ನು ಮೈ ಗೌ ವೇದಿಕೆ ಮತ್ತು ನರೇಂದ್ರ ಮೋದಿ ಆಪ್ ಮೂಲಕ ಹಂಚಿಕೊಳ್ಳಬಹುದಾಗಿದೆ ಈ ಬಾರಿ ವಿದ್ಯಾರ್ಥಿಗಳಲ್ಲದೆ ಪೋಷಕರು ಮತ್ತು ಶಿಕ್ಷಕರಿಗೂ ಪರೀಕ್ಷಾ ಪೆ ಚರ್ಚಾಗೆ ಆಹ್ವಾನಿಸಲಾಗಿದೆ ಇದುವರೆಗೆ ಒಂದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಳಂ ಸಾವಿರ ಪೋಷಕರು ಮತ್ತು ಹತ್ತು ಸಾವಿರ ಶಿಕ್ಷಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು ಕ್ರಿಕೆಟ್ ವೀಕ್ಷಕ ವಿವರಣೆ ಸಂಸ್ಕ್ವತದಲ್ಲಿ ಆರಂಭವಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿರುವ ನರೇಂದ ಮೋದಿ ಅವರು ಮತ್ತಷ್ಟು ಭಾಷೆಗಳಲ್ಲಿ ವಿವಿಧ ಕ್ರೀಡೆಗಳ ವೀಕ್ಷಕ ವಿವರಣೆ ಪ್ರಸಾರವಾಗಬೇಕು ಈ ಬಗ್ಗೆ ಕ್ರೀಡಾ ಸಚಿವಾಲಯ ಮತ್ತು ಖಾಸಗಿ ಸಾಂಸ್ದಿಕ ಪಾಲುದಾರರು ಯೋಚಿಸಬೇಕು ಎಂದರು ಮಾಫ ಪೂರ್ಣಿಮಾದಂದು ಸಂತ ರವಿದಾಸ್ ಜನ್ಮಜಯಂತಿಯನ್ನು ಆಚರಿಸಲಾಗುತ್ತದೆ ಸಮಾಜದಲ್ಲಿ ವ್ಯಾಪಿಸಿರುವ ಸಾಮಾಜಿಕ ಪಿಡುಗುಗಳು ಬಗ್ಗೆ ರವಿದಾಸ್ ಅವರು ಸದಾ ಬಹಿರಂಗವಾಗಿ ಪ್ರಸ್ತಾಪಿಸುತ್ತಿದ್ದರು ಹೊಸ ವಿಧಾನಗಳು ಮತ್ತು ಪದ್ದತಿಗಳೊಂದಿಗೆ ಮುಂದೆ ಸಾಗಲು ದೇಶದ ಯುವ ಜನತೆ ಸಂತ ರವಿದಾಸ್ ಅವರಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ ಯಾರೊಬ್ಬರನ್ನೂ ಅವಲಂಬಿಸದೆ ಸಾಗುವುದರ ಕುರಿತು ರವಿದಾಸ್ ಅವರ ತತ್ವಗಳು ಕಲಿಸಿ ಕೊಡುತ್ತವೆ ಎಂದು ಹೇಳಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ದೆ ಇಸ್ರೋ ಇಂದು ಮತ್ತೊಂದು ಮಹತ್ತರ ಸಾಧನೆ ಮಾಡಿದೆ

ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಮೊದಲ ವಾಣಿಜ್ಯ ಕಾರ್ಯಕ್ರಮ ಇದಾಗಿದೆ

ಇಂದು ರಾಷ್ಟೀಯ ವಿಜ್ಞಾನ ದಿನ ಮಾನವನ ಜೀವನದಲ್ಲಿ ವಿಜ್ಞಾನ ಹಾಗೂ ವಿಜ್ಞಾನದ ಮಹತ್ವದ ಬಗ್ಗೆ ಜನ ಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ರಾಷ್ಟೀಯ ವಿಜ್ಞಾನ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ

ಇದರೊಂದಿಗೆ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊಟ್ಟಮೊದಲ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಸಿ

ರಾಮನ್ ಭಾಜನರಾಗಿದ್ದರು ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ನಾವಿನ್ಯತೆಯ ಭವಿಷ್ಯ ಶಿಕ್ಷಣ ಕೌಶಲ್ಯ ಮತ್ತು ಕೆಲಸದ ಮೇಲೆ ಪರಿಣಾಮ ಎಂಬುದು ಈ ವರ್ಷದ ರಾಷ್ಟೀಯ ವಿಜ್ಞಾನ ದಿನದ ಧ್ಯೇಯವಾಗಿದೆ ರಾಷ್ಟೀಯ ವಿಜ್ಞಾನ ದಿನದ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಲು ವಿಜ್ಞಾನಿ ಸಮುದಾಯ ಹಾಗೂ ವಿಜ್ಞಾನದ ಉತ್ಪಾಹಿಗಳಿಗೆ ಶುಭಾಶಯ ಕೋರಿದ್ದಾರೆ

ರಾಮನ್ ಅವರು ರಾಮನ್ ಪರಿಣಾಮ ಅನ್ವೇಷಿಸಿದ ದಿನವೆಂದು ಫೋಷಣೆಯಾಗಿದ್ದು ಇದು ವಿಜ್ಞಾನದ ಪಥವನ್ನು ಬದಲಿಸಿದ ದಿನವಾಗಿದೆ ಎಂದು ಉಪರಾಷ್ಟ ಪತಿಯವರು ಟ್ವೀಟ್ ಮಾದಿದ್ದಾರೆ ವಿಜ್ಞಾನವು ಮಾನವನ ಪ್ರಗತಿಯಲ್ಲಿ ಒಂದು ಜೀವನಾಡಿಯಾಗಿದೆ ಎಂದು ಉಲ್ಲೇಖಿಸಿರುವ ಅವರು ಜಗತ್ತಿನ ಪ್ರತಿಯೊಬ್ಬರೂ ಶಾಂತಿ ಅಭಿವ್ವದ್ದಿ ಹಾಗೂ ಜನರ ಜೀವನಮಟ್ಸವನ್ನು ಸುಧಾರಿಸುವತ್ತ ವಿಜ್ಞಾನವನ್ನು ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ ರಾಷ್ಟೀಯ ವಿಜ್ಞಾನ ದಿನದ ಅಂಗವಾಗಿ ಖ್ಯಾತ ವಿಜ್ಞಾನಿ ಡಾ

ರಾಮನ್ ಅವರನ್ನು ಸ್ಕುರಿಸಿರುವ ಕೇಂದ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ವಿಜ್ಞಾನ ಕ್ಷೇತ್ರದಲ್ಲಿ ಸರ್ ಸಿ

ರಾಮನ್ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ ಸಂಶೋಧನೆ ಮತ್ತು ಆವಿಷ್ಕಾರ ಹಾಗೂ ರಾಷ್ಟ ನಿರ್ಮಾಣಕ್ಕೆ ನೀಡುತ್ತಿರುವ ಕೊಡುಗೆಗಾಗಿ ವಿಜ್ಞಾನಿಗಳಿಗೆ ಸಚಿವರು ಶುಭ ಹಾರ್ೈಸಿದ್ದಾರೆ

ಈ ನಿಟ್ಟಿನಲ್ಲಿ ಇಂದು ಲಸಿಕಾ ಕಾರ್ಯಕ್ರಮ ಇರುವುದಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆ ನೀಡಲಾಗುತ್ತದೆ